ಮೊದಲ ಡೋಸ್ ಕೋವಿಡ್ ಲಸಿಕೆ ಪಡೆದವರು ತಪ್ಪದೇ ನಿಗದಿತ ಸಮಯದಲ್ಲಿ ಎರಡನೇ ಡೋಸ್ ಪಡೆಯಿರಿ ಈ ಮೂರು ಸರಳ ಕ್ರಮಗಳನ್ನು ಅನುಸರಿಸುವ ಮೂಲಕ ಸುರಕ್ಷಿತವಾಗಿರಿ

ಕಡ್ಡಾಯವಾಗಿ ಮುಖಗವಸು ಧರಿಸಿ

ನಿಯಮಿತವಾಗಿ ಕ್ಷೆಗಳು ಮತ್ತು ಮುಖ ಸ್ವಚ್ಲಗೊಳಿಸಿ

ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಆರೋಗ್ನ ಸಚಿವ ಡಾ

ಸುಧಾಕರ್ ಸೇರಿದಂತೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗಿಯಾಗಲಿದ್ದಾರೆ ಸೋಂಕು ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಪ್ರಧಾನಮಂತ್ರಿ ಸಲಹೆ ಸೂಚನೆ ನೀಡುವ ನಿರೀಕ್ಷೆ ಇದೆ ಈ ನಡುವೆ ಮುಖ್ಲಮಂತ್ರಿ ಬಿ ಎಸ್

ಶ್ರಧಾನಮಂತ್ರಿಯವರ ಸಭೆಗೂ ಮುನ್ನ ವಿವಿಧ ಜಿಲ್ಲೆಗಳಲ್ಲಿ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿಗದಿತ ಕಾಲಕ್ಷೆ ಆಮ್ಲಜನಕ ಪೂರ್ಕೆಕೆ ಸೋಂಕು ನಿಯಂತ್ರಣ ಮತ್ತು ಮರಣ ಪ್ರಮಾಣ ತಗ್ಗಿಸಲು ಸರ್ಕಾರದ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಗ್ರಾಮೀಣ ಭಾಗದಲ್ಲಿ ಸೋಂಕು ನಿಯಂತ್ರಣಕ್ಕೆ ಆದ್ಲತೆ ಕೊಡುವ ಜೊತೆಗೆ ಬ್ಲಾಕ್ ಫಂಗಸ್ ಸಮಸ್ನೆ ನಿವಾರಣೆಗೆ ಸೂಕ್ತ ಕ್ರಮಗಳನ್ನು ಕ್ಲೆಗೊಳ್ಟಲಾಗುತ್ತಿದೆ ಎಂದು ಹೇಳಿದರು ವಿದೇಶಾಂಗ ಮತ್ತು ವಾಣಿಜ್ಞ ಸಚಿವಾಲಯ ಬೇರೆ ರಾಷ್ಷಗಳ ಜೊತೆ ಉತ್ತಮ ಸಂಬಂಧ ಹೊಂದಿರುವದರಿಂದ ಮತ್ತು ಜಾಗತೀಕ ಟೆಂಡರ್ ಮೂಲಕ ಆಮ್ಲಜನಕ ಆಮದು ಮಾಡಿಕೊಳ್ಳುತ್ತಿದೆ ಎಂದು ಕೇಂದ್ರ ಸಂಸದೀಯ ವ್ಲವಹಾರಗಳ ಸಚಿವ ಪ್ರಲ್ನಾದ ಜೋಶಿ ಹೇಳಿದ್ದಾರೆ ಅವರು ಧಾರವಾಡ ಜಿಲ್ಲೆಯ ಬೇಲೂರು ಕ್ಲೆಗಾರಿಕಾ ಶ್ರದೇಶದಲ್ಲಿರುವ ಪ್ರಾಕ್ಷಿಯರ್ ಆಕ್ಸಿಜನ್ ಮರುಪೂರ್ಣ ಘಟಕಕ್ಕೆ ಭೇಟ ನೀಡಿ ಘಟಕದಿಂದ ಟ್ನಾಂಕರ್ಗೆ ಆಕ್ಸಿಜನ್ ತುಂಬುವ ಕಾರ್ಯ ಪರೀತಿಲಿಸಿದರು

ಆದನ್ನು ಧಾರವಾಡದಲ್ಲಿ ಸಂಗ್ರಹಿಸಿ ಧಾರವಾಡ ಸೇರಿ ವಿವಿಧ ಜಿಲ್ಲೆಗಳಿಗೆ ಇಲ್ಲಿಂದ ವ್ಯವಸ್ಥಿತವಾಗಿ ವಿತರಿಸಲು ಕ್ರಮಕ್ಟೆಗೊಳ್ಳಲಾಗಿದೆ

ಧಾರವಾಡ ಬೆಳಗಾವಿ ಗದಗ ಹಾವೇರಿ ಬಾಗಲಕೋಟ ವಿಜಯಪುರ ಜಿಲ್ಲೆಗಳಿಗೆ ಇದನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಲು ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ ಎಂದರು

ಸದಾನಂದಗೌಡ ಹೇಳಿದ್ದಾರೆ ರಾಜ್ಲದಲ್ಲಿ ಹೆಚ್ಚುತ್ತಿರುವ ಕೊರೊನಾ ಸ್ಕ್ರೀಯ ಪ್ರಕರಣಗಳನ್ನು ಆಧರಿಸಿ ಈ ವಾರ ಅತಿಹೆಚ್ಚು ರೆಮೆಡಿಸಿವಿರ್ ಚುಚ್ಲುಮದ್ದು ಒದಗಿಸಲಾಗಿದೆ

ಲಸಿಕಾ ಅಭಿಯಾನದ ಕಾರ್ಯಕ್ರಮಸೋಂದಣಿ ಲಸಿಕಾ ಕೇಂದ್ರಗಳ ಮಂಜೂರಾತಿ ಫಲಾನುಭವಿಗಳಿಗೆ ಮುದ್ರಿತ ಸಂದೇಶ ರವಾನೆ ಮತ್ತಿತರ ಮಾಹಿತಿ ಹಿಂದಿ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ದೊರೆಯಲಿದೆ ಎಂದು ಹೇಳಿದ್ದಾರೆ

ಕೋವಿಡ್ ಸೋಂಕಿತರ ಚಿಕಿತ್ಸೆ ಮತ್ತು ಆರ್ನೆಕೆಯಲ್ಲಿ ತೊಡಗಿರುವ ಆರೋಗ್ಗ ಕಾರ್ಯಕರ್ತರಿಗೆ ಶೀಘ್ರದಲ್ಲೇ ದೀರ್ಘಕಾಲ ಬಳಸುವ ಆರಾಮದಾಯಕ ವ್ಯೆಯಕ್ತಿಕ ರಕ್ಷಣಾ ಸಾಧನ ಪಿಪಿಇ ಕಿಟ್ ದೊರೆಯಲಿದೆ ಬೆವರಿನಿಂದ ರಕ್ಷಣೆ ನೀಡುವ ಮತ್ತು ಹೆಚ್ಚು ಕಾಲ ಧರಿಸಿ ಕೆಲಸ ಮಾಡಲು ಅನುಕೂಲವಾಗುವ ರೀತಿಯಲ್ಲಿ ಪಿಪಿಇ ಕಿಟ್ಗಳನ್ನು ಪುಣೆ ಮೂಲದ ನವೋದ್ದಮ ಅಭಿವೃದ್ದಿಪಡಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚವಾಲಯ ತಿಳಿಸಿದೆ ಈ ನೂತನ ಪಿಪಿಇ ಕಿಟ್ ಧರಿಸುವ ಆರೋಗ್ಲ ಕಾರ್ಯಕರ್ತರು ಬೆವರುವುದಿಲ್ಲ ಸುರಕ್ಷತಾ ಸಾಧನದ ಒಳಗಡೆ ಸುಗಮವಾಗಿ ಗಾಳಿ ಸಂಚರಿಸುವಂತೆ ವಿನ್ಲಾಸಗೊಳಿಸಲಾಗಿದೆ ಮುಂಬೈನ ಇಂಜಿನಿಯರಿಂಗ್ ವಿದ್ಯಾರ್ಥಿ ನಿಹಾಲ್ಸಿಂಗ್ ಆದರ್ಶ್ ನೇತೃತ್ವದ ಕೋವ್ ಟೆಕ್ ವೆಂಟಿಲ್ಲೆಜಷನ್ ಸಿಸ್ಸಂ ಎಂಬ ಸಂಸ್ಹೆ ಈ ತಂತ್ರಜ್ವಾನವನ್ನು ಅಭಿವೃದ್ದಿಪಡಿಸಿದೆ

ವಿದೇಶದಿಂದ ದೊರೆಯುವ ಔಷಧ ಪರಿಕರಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲಾಗುತ್ತದೆ

ಕಳೆದ ಎರಡು ದಿನಗಳಿಂದ ಆಸ್ಲೇಲಿಯಾ ರೋಮೆನಿಯಾ ಅಮೆರಿಕಾ ಕಜಕಿಸ್ತಾನ್ ಇಂಗ್ಲೆಂಡ್ ಜರ್ಮನಿ ಪೋರ್ಚುಗಲ್ ಸ್ಲೋವೇನಿಯಾ ಮತ್ತು ಕುವ್ಲೆಟ್ನಿಂದ ಹೆಚ್ಚನ ನೆರವು ಹರಿದು ಬಂದಿದೆ ದೇತದಲ್ಲಿ ರೆಮಿಡಿಸಿವಿರ್ ಲಸಿಕೆ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಲಿಸಲಾಗಿದ್ದು

ದಿಷಧ ವಿಭಾಗ ರೆಮಿಡಿಸಿವಿರ್ ಲಸಿಕೆ ಉತ್ಪಾದನೆ ಪೂರ್ಲೆಕೆ ಮೇಲೆ ನಿಗಾವಹಿಸಿದೆ

ಕೇಂದ್ರ ಸರ್ಕಾರ ಮತ್ತು ಚಿಷಧ ಉತ್ಪಾದಕರ ಪ್ರಯತ್ನದಿಂದಾಗಿ ಉತ್ವಾದನೆ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದೆ

ಕೆಲವು ತಿಂಗಳುಗಳ ನಂತರ ಕೋವಿಡ್ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ವಳೀಯ ಆಡಳತ ಈ ತೀರ್ಮಾನ ಕೈಗೊಂಡಿದೆ

ಬ್ರಿಟನ್ನಲ್ಲಿ ಕೋವಿಡ್ ನಿಯಂತ್ರಣ ಕ್ರಮಗಳನ್ನು ಸಡಿಲಗೊಳಸಲಾಗಿದೆ ಎಲ್ಲ ಹೋಟೆಲ್ಗಳು ಬಾರ್ಗಳು ಸಿನಿಮಾ ಮಂದಿರಗಳು ವಸ್ತು ಸಂಗ್ರಹಾಲಯಗಳನ್ನು ತೆರೆಯಲು ಅನುಮತಿ ನೀಡಲಾಗಿದೆ ಸಾಮಾಜಿಕ ಅಂತರ ನಿಯಮದಲ್ಲೂ ಸಹ ಸಡಿಲಗೊಳಿಸಲಾಗಿದ್ದು ಸ್ನೇಹಿತರು ಮತ್ತು ಕುಟುಂಬ ಸದಸ್ದರ ಜೊತೆ ನಿಕಟತೆಯಿಂದ ವರ್ತಿಸಲು ಸಹ ಅವಕಾಶ ಕಲ್ಪಿಸಲಾಗಿದೆ

ಸಶಸ್ತ ಪಡೆಗಳು ಚಂಡುಮಾರುತದ ಸಂದರ್ಭದಲ್ಲಿ ಯಾವ ರೀತಿ ಪರಿಹಾರ ಒದಗಿಸಿವೆ ಎನ್ನುವ ಕುರಿತು ಮಾಹಿತಿ ಪಡೆದರು ಸತಸ್ತ ಪಡೆಗಳ ವರಿಷ್ಣ ಜನರಲ್ ಬಿಪಿಎನ್ ರಾವತ್ ರಕ್ಷಣಾ ಇಲಾಖೆ ಕಾರ್ಯದರ್ಶಿ ಡಾ ಅಜಯ್ಕುಮಾರ್ ನೌಕಾಪಡೆಯ ಮುಖ್ಯಸ್ಹ ಅಡ್ಡಿರಲ್ ಕಮರಂವೀರ್ಸಿಂಗ್ ವಾಯುಪಡೆ ಮುಖ್ಯಸ್ಹ ಆರ್

ಎಸ್ ಬದೌರಿಯಾ ಮತ್ತು ಭೂಸೇನೆ ಮುಖ್ಯಸ್ಥ ಜನರಲ್ ಎಂ

ಅಗತ್ಯಕ್ಕೆ ತಕ್ಕಂತೆ ಪರಿಹಾರ ಕಾರ್ಯಕ್ಕೆ ನಿಯೋಜನೆ ಮಾಡಿಕೊಳ್ಳಲಾಗುವುದು ಚಂಡಮಾರುತದ ನಂತರ ದುರಸ್ತಿ ಮತ್ತಿತರ ಚಟುವಟಿಕೆಗಳನ್ನು ಕ್ಲೆಗೊಳ್ಳಲು ಪರಿಹಾರ ತಂಡಗಳನ್ನು ತುರ್ತಾಗಿ ನಿಯೋಜಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಸಹ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ